ಐತಿಹಾಸಿಕ ಕೆಂಪುಕೋಟೆಯ ಅಂಗಳದಲ್ಲಿ ಅಂತಿಮ ತಾಲೀಮು ನಡೆದಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಪ್ಪಧ್ವಜಾರೋಹಣ ನೆರವೇರಿಸಿದ ನಂತರ ಕೆಂಪು ಕೋಟೆಯ ಆಕ್ವೇರಿಯಿಂದ ರಾಷ್ಟವನ್ನುದ್ದೇಶಿಸಿ ಸ್ವಾತಂತ್ರ್ಯೋತ್ಸವ ಭಾಷಣ ಮಾಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೆಂಪುಕೋಟೆ ಸುತ್ತಮುತ್ತಲ ಪ್ರಮುಖ ರೆಸ್ತೆಗಳಲ್ಲಿ ಸಂಚಾರ ನಿರ್ಬಂಧ ಸೇರಿದಂತೆ ಅಗತ್ತ ಭದ್ರತಾ ವ್ಣವಸ್ಟೆ ಸೂಚನೆಗಳನ್ನು ಹೊರಡಿಸಲಾಗಿದೆ

ಪ್ರಧಾನ ಸಮಾರಂಭ ಬೆಂಗಳೂರಿನ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ನಡೆಯಲಿದ್ದು

ಎಸ್ ಯಡಿಯೂರಪ್ಪ ಅವರು ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಲಿದ್ದಾರೆ ಕೊರೊನಾ ಹಿನ್ನೆಲೆಯಲ್ಲಿ ಈ ಬಾರಿಯ ಸಮಾರಂಭಕ್ಕೆ ಸಾರ್ವಜನಿಕರ ಪ್ರವೇಶ ಇರುವುದಿಲ್ಲ ಮತ್ತು ಯಾವುದೇ ಸಾಂಸ್ಕತಿಕ ಕಾರ್ಯಕ್ರಮ ನಡೆಯುವುದಿಲ್ಲ ಎಂದು ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಸ್ಪಷ್ಟಪಡಿಸಿದ್ದಾರೆ

ಸಂಪ್ರದಾಯದಂತೆ ಸ್ವಾತಂತ್ರ್ಯ ದಿನದ ಮುನ್ನಾ ದಿನವಾದ ಇಂದು ರಾಪ್ಲಪತಿ ರಾಮನಾಥ ಕೋವಿಂದ್ ರಾಪ್ಲವನ್ನು ಉದ್ದೇಶಿಸಿ ಪ್ರಸಾರ ಭಾಷಣ ಮಾಡಲಿದ್ದಾರೆ

ಮೊದಲಿಗೆ ಹಿಂದಿಯಲ್ಲಿ ನಂತರ ಇಂಗ್ಲಿಷ್ನಲ್ಲಿ ಪ್ರಸಾರವಾಗುವ ಈ ಭಾಷಣವನ್ನು ದೆಹಲಿ ಕೇಂದ್ರದಿಂದ ನೇರವಾಗಿ ಪ್ರಸಾರ ಮಾಡಲಾಗುವುದು

ಈ ಎಲ್ಲಾ ಕಾರ್ಯಕ್ರಮಗಳನ್ನು ಕರ್ನಾಟಕದ ಎಲ್ಲ ಆಕಾಶವಾಣಿ ಕೇಂದ್ರಗಳು ಏಕಕಾಲಕ್ಕೆ ಸಹ ಪ್ರಸಾರ ಮಾಡುತ್ತವೆ

ದೇಶದ ಯಾವುದೇ ಸ್ಥಳದಲ್ಲಿ ವಯಸ್ಸಿನ ನಿರ್ಬಂಧವಿಲ್ಲದೇ ತಮ್ಮ ಅನುಕೂಲದ ವೇಳೆಯಲ್ಲಿ ತಮಗೆ ಅನುಕೂಲವಾದ ವೇಗದಲ್ಲಿ ಓಡುವ ಮೂಲಕ ಪಾಲ್ಗೊಳ್ಳುವ ಅವಕಾಶ ಸಾರ್ವಜನಿಕರಿಗೆ ಒದಗಲಿದೆ ಈ ಬೃಹತ್ ಕಾರ್ಯಕ್ರಮಕ್ಕೆ ಕ್ರೀಡಾ ಸಚಿವ ಕಿರಣ್ ರಿಜಿಜು ಇಂದು ಚಾಲನೆ ನೀಡಲಿದ್ದಾರೆ ಬಹುತೇಕ ಒಂದೂವರೆ ತಿಂಗಳ ಕಾಲ ನಡೆಯುವ ಈ ವಿಶಿಷ್ಟ ಓಟದ ಪಂದ್ವದಲ್ಲಿ ಓಟಗಾರರು ನಡುವೆ ಕೆಲ ದಿನ ವಿಶ್ರಾಂತಿ ಪಡೆದು ನಂತರ ಮತ್ತೆ ಓಟವನ್ನು ಮುಂದುವರಿಸಬಹುದು ಜಿಪಿಎಸ್ ಅಳವಡಿಸಿರುವ ಗಡಿಯಾರ ಅಥವಾ ಇತರ ವಿಧಾನಗಳ ಮೂಲಕ ತಾವು ಓಡಿರುವ ದೂರವನ್ನು ದಾಖಲಿಸಬಹುದು

ದೈಹಿಕ ಆರೋಗ್ಯ ರಕ್ಷಣೆಗಾಗಿ ವ್ಯಾಯಾಮದ ಮಹತ್ವ ತಿಳಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆರಂಭಿಸಿರುವ ವಿನೂತನ ಫಿಟ್ ಇಂಡಿಯಾ ಅಭಿಯಾನದ ಮತ್ತೊಂದು ರೂಪವಾಗಿ ಈ ಕಾರ್ಯಕ್ರಮ ನಡೆಯಲಿದೆ ಎಂದು ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ ಓಟದಲ್ಲಿ ಪಾಲ್ಗೊಳ್ಳಬಯಸುವವರು ಫಿಟ್ ಇಂಡಿಯಾ ಜಾಲತಾಣದಲ್ಲಿ ತಮ್ಮ ಹೆಸರು ನೋಂದಾಯಿಸಬಹುದು ಸ್ಟೂಲಕಾಯ ಸೋಮಾರಿತನ ಒತ್ತಡ ದುಗುಡ ಮತ್ತಿತರ ಸಮಸ್ಟೆಗಳಿಗೆ ನಿಧಾನಗತಿಯ ಓಟ ಅತ್ತಂತ ಸೂಕ್ತ ವ್ವಾಯಾಮ ಕೊರೊನಾ ಸಂದರ್ಭದಲ್ಲಿ ರೋಗ ನಿರೋಧಕ ಶಕ್ತಿ ಬೆಳೆಸಿಕೊಳ್ಳಲೂ ಸಹ ಓಟದ ವ್ಯಾಯಾಮ ಸಹಕಾರಿ ಎಂದು ಅವರು ಹೇಳಿದ್ದಾರೆ ಇದೇ ವೇಳೆ ಫಿಟ್ ಇಂಡಿಯಾ ಫ್ಲಾಗ್ ರನ್ ಅಂದರೆ ಪ್ಲಾಸ್ಟಿಕ್ ಕಸ ಸಂಗ್ರಹಿಸುವ ಮೂಲಕ ಸ್ವಚ್ವತೆಯ ಪಾಲನೆಗೆ ಸಹಕಾರಿಯಾಗುವ ಓಟ ಮತ್ತು ಸೈಕಲ್ ಸವಾರಿಯ ಮೂಲಕವೂ ದೈಹಿಕ ಸ್ವಾಸ್ವ ರಕ್ಷಣೆಯ ಮಹತ್ವ ಕುರಿತು ಜನಜಾಗೃತಿ ಮೂಡಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ

ಭಾರತದಲ್ಲಿ ಒಂದೇ ದಿನ ಅತಿ ಹೆಚ್ಲು ಕೊರೊನಾ ಪರೀಕ್ಷೆ ನಡೆಸಲಾಗಿದ್ದು

ಟೆಸ್ಟ್ ಟ್ರ್ಕ್ಶ್ ಟ್ರೀಟ್ ನೀತಿ ಅನುಸರಿಸುತ್ತಿರುವ ಹಿನ್ನೆಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಕೋವಿಡ್ ಪರೀಕ್ಷೆಗಳಲ್ಲಿ ಮಹತ್ವದ ಮೈಲುಗಲ್ಲು ಸಾಧಿಸಲಾಗಿದೆ

ದೇಶದಲ್ಲಿ ಅತಿ ಹೆಚ್ಲು ಕೊರೊನಾ ಸೋಂಕು ಇರುವ ರಾಜ್ಯಗಳಲ್ಲಿ ಕೋವಿಡ್ ಪರೀಕ್ಷೆಗಳ ಸಂಬ್ಲೆಯನ್ನು ಗಣನೀಯವಾಗಿ ಹೆಚ್ಲಳ ಮಾಡಲಾಗಿದೆ ಇದು ಕೊರೊನಾ ನಿಯಂತ್ರಣಕ್ಕೆ ಸಾಕಷ್ನು ಸಹಕಾರಿಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಮಾಹಿತಿ ನೀಡಿದೆ

ನವದೆಹಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ವಾನಗಳ ಸಂಸ್ನೆ ಏಮ್ಸೆನಲ್ಲಿಂದು ಕೇಂದ್ರ ಆರೋಗ್ಲ ಸಚಿವ ಡಾ ಹರ್ಷವರ್ಧನ್ ಮೆಗಾ ರಕ್ತದಾನ ಶಿಬಿರ ಉದ್ವಾಟಿಸಿದರು ಕೊರೊನಾ ವಾರಿಯರ್ಸ್ಗಳಿಗಾಗಿ ಆರಂಭಿಸಿರುವ ಈ ರಕ್ತದಾನ ಶಿಬಿರದಲ್ಲಿ ಸಚಿವರು ಕೊರೊನಾ ವಾರಿಯರ್ಸ್ ಮತ್ತು ಸೋಂಕಿನ ವಿರುದ್ದದ ಹೋರಾಟದ ವೇಳೆ ಸಾವನ್ನಪ್ಪಿದ ಕೊರೊನಾ ವಾರಿಯರ್ಸ್ ಕುಟುಂಬ ಸದಸ್ನರನ್ನು ಸನ್ನಾನಿಸಿದರು ರಕ್ಷದಾನಿಗಳಿಗೆ ಹರ್ಷವರ್ಧನ್ ಪ್ರಮಾಣಪತ್ರಗಳನ್ನು ವಿತರಿಸಿದರು ಕೊರೊನಾ ಸೋಂಕಿನ ವಿರುದ್ಧ ಜನರು ಮತ್ತು ಕೊರೊನಾ ವಾರಿಯರ್ಸ್ ಹೋರಾಟ ನಡೆಸುತ್ತಿದ್ದಾರೆ

ಕರ್ನಾಟಕದ ಎಂಟು ಜಿಲ್ಲೆಗಳ ಬಿಜೆಪಿ ಜಿಲ್ಲಾ ಕಾರ್ಯಾಲಯ ಭವನ ನಿರ್ಮಾಣಕ್ಕೆ ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಜಿ

ನಡ್ಡಾ ಇಂದು ಶಿಲಾನ್ಲಾಸ ನೆರವೇರಿಸಿದರು ದೆಹಲಿಯಲ್ಲಿ ನಡೆದ ವರ್ಚುವಲ್ ಸಮಾವೇಶದಿಂದಲೇ ಅವರು ಭವನಗಳ ನಿರ್ಮಾಣಕ್ಕೆ ಶಿಲಾನ್ಸಾಸ ನೆರವೇರಿಸಿದ್ದಾರೆ ಬೀದರ್ ವಿಜಯಪುರ ಬಾಗಲಕೋಟೆ ಬಳ್ಲಾರಿ ಕೊಪ್ಪಳ ರಾಯಚೂರು ಕೋಲಾರ ಚಾಮರಾಜನಗರ ಮತ್ತು ತುಮಕೂರು ಜಿಲ್ಲೆಯ ತಿಪಟೂರು ಮಂಡಲ ಕಾರ್ಯಾಲಯಕೂ ಶಿಲಾನ್ತಾಸ ನೆರವೇರಿಸಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬಿಜೆಪಿ ರಾಜ್ಯಾದ್ಯಕ್ಷ ನಳೀನ್ ಕುಮಾರ್ ಕಟೀಲ್ ಸೇರಿದಂತೆ ಕೇಂದ್ರ ಸಚಿವರು ಬಿಜೆಪಿ ಪದಾಧಿಕಾರಿಗಳು ಕಾರ್ಯಕರ್ತರು ಜಿಲ್ಲಾ ಮುಖಂಡರು ಭಾಗಿಯಾಗಿದ್ದರು ನ್ಗಾಯಾಂಗದ ವಿರುದ್ದ ಅವಹೇಳನಕಾರಿಯಾಗಿ ಟ್ವೀಟ್ ಮಾಡಿದ ಪ್ರಕರಣದಲ್ಲಿ ಹಿರಿಯ ಸಾಮಾಜಿಕ ಕಾರ್ಯಕರ್ತ ಸುಪ್ರೀಂಕೋರ್ಟ್ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಅವರನ್ನು ತಪ್ಪಿತಸ್ಥ ಎಂದು ಸುಪ್ರೀಂಕೋರ್ಟ್ ಇಂದು ಹೇಳಿದೆ

ನ್ಹಾಯಾಂಗದ ಬಗ್ಗೆ ತಾವು ಮಾಡಿದ್ದ ಎರಡು ಟ್ವೀಟ್ಗಳನ್ನು ಈ ಹಿಂದೆ ಪ್ರಶಾಂತ್ ಭೂಷಣ್ ಅವರು ಸಮರ್ಥಿಸಿಕೊಂಡಿದ್ದರು ರಾಜಕೀಯ ಬಿಕ್ಕಟ್ಟಿನ ಮಧ್ಯೆ ರಾಜಸ್ತಾನ ವಿಧಾನಸಭೆಯ ಅಧಿವೇಶನ ಇಂದು ಆರಂಭಗೊಳ್ಳಲಿದೆ ಸದನದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ವಿಶ್ವಾಸಮತ ಯಾಚನೆಗೆ ಮತ್ತು ಬಿಜೆಪಿ ಅವಿಶ್ವಾಸ ಮತ ಸೂಚನೆ ಮಂಡಿಸಲು ಮುಂದಾಗಿದೆ ಅಧಿವೇಶನದ ಹಿನ್ನೆಲೆಯಲ್ಲಿ ಉಭಯ ಪಕ್ಷಗಳು ಜೈಪುರದಲ್ಲಿ ನಿನ್ನೆ ಶಾಸಕಾಂಗ ಸಭೆ ನಡೆಸಿದ್ದವು

ನೇಪಾಳದ ಅಚ್ಚುಕಟ್ಟು ಪ್ರದೇತಗಳಲ್ಲಿ ಕುಂಭದ್ರೋಣ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಗಂಡಕ್ ನದಿಗೆ ಅತಿ ಹೆಚ್ಚು ನೀರು ಹರಿದು ಬರುತ್ತಿದ್ಲು

ಎಲ್ಲಾ ಬಗೆಯ ಸಂಚಾರ ವ್ಯವಸ್ಥೆಗಳು ಬಾಧಿತವಾಗಿವೆ

ಜಮ್ನು ಕಾಶ್ನೀರ ಕೇಂದ್ರಾಡಳಿತ ಪ್ರದೇಶದ ತ್ರೀನಗರದ ನೌಗಾಮ್ ಬ್ಲೆಪಾಸ್ ಸಮೀಪ ಹೊಲೀಸ್ ಪಡೆಗಳ ಮೇಲೆ ಭಯೋತ್ಪಾದಕರು ದಾಳಿ ನಡೆಸಿದ್ದಾರೆ ಈ ವೇಳೆ ಇಬ್ಬರು ಪೊಲೀಸರು ಹುತಾತ್ತರಾಗಿದ್ದಾರೆ ಗುಂಡಿನ ಚಕಮಕಿ ವೇಳೆ ಇಬ್ಲರು ಪೊಲೀಸ್ ಸಿಬ್ಬಂದಿ ಹುತಾತ್ಕರಾಗಿದ್ದು ಒಬ್ಬರು ತೀವ್ರವಾಗಿ ಗಾಯಗೊಂಡಿರುವುದಾಗಿ ವರದಿಯಾಗಿದೆ